ಮುಖ್ಯ ನ್ನಾಯಮೂರ್ತಿ ಎಸ್ಎ

ಮುಸ್ಲಿಮ್ ಮತ್ತು ಪಾರ್ಸಿ ನೇತ್ತತದಲ್ಲಿ ಮಹಿಳೆಯರಿಗೆ ಅವರ ಧರ್ಮದ ಪೂಜಾ ಸ್ವಳಗಳಿಗೆ ಪ್ರವೇಶ ನೀಡಿಕೆಯಲ್ಲಿ ಆಗುತ್ತಿರುವ ತಾರತಮ್ಯ ಕುರಿತ ವಿಷಯಗಳೂ ಈ ಮೇಲ್ಲನವಿ ಅರ್ಜೆಗಳಲ್ಲಿ ಸೇರಿವೆ ಶಬರಿಮಲೆ ಮಾತ್ರವಲ್ಲದೇ ಮಸೀದಿ ಮತ್ತು ದರ್ಗಾಗಳಿಗೆ ಮುಸ್ಲಿಂ ಮಹಿಳೆಯರ ಪ್ರವೇಶ ಹಾಗೂ ಪಾರ್ಸಿ ಮಹಿಳೆಯರಿಗೆ ಸಂಬಂಧಪಟ್ಟ ಇದೇ ಮಾದರಿಯ ಅರ್ಜಿಗಳನ್ನೂ ಒಟ್ಲಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುವ ಬಗ್ಗೆ ನ್ನಾಯಾಲಯ ಪರಿಶೀಲಿಸುತ್ತಿರುವುದಾಗಿ ಮುಖ್ಯ ನ್ನಾಯಾಧೀಶ ಬೊಜ್ನೆ ಹೇಳಿದರು ನ್ನಾಯಮೂರ್ತಿಗಳಾದ ಆರ್ ಭಾನುಮತಿ ಅಶೋಕ್ ಭೂಷಣ್ ಎಲ್ ನಾಗೇಶ್ವರ್ ರಾವ್ ಎಂ

ಶಾಂತನಗೌಡರ್ ಎಸ್

ನಸೀರ್ ಆರ್ ಸುಭಾಷ್ ರೆಡ್ಲಿ

ಈ ನ್ನಾಯಪೀಠ ಪರಿಶೀಲನೆ ಅರ್ಜಿಗಳ ವಿಚಾರಣೆ ನಡೆಸುತ್ತಿಲ್ಲ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಪ್ರಾನ್ಸ್ ಅಧ್ವಕ್ಷ ಎಮಾನ್ದುಯಲ್ ಮ್ಯಾಕ್ರಾನ್ ಶುಕ್ರವಾರದಂದು ದೂರವಾಣಿ ಮಾತುಕತೆ ನಡೆಸಿದ್ದಾರೆ ಮಧ್ಯಪೂರ್ವದಲ್ಲಿನ ಬಿಗು ಪರಿಸ್ವಿತಿ ತಮನಗೊಳ್ಳಬೇಕಾದ ಅಗತ್ಯದ ಬಗ್ಗೆ ಉಭಯ ನಾಯಕರು ಮಾತುಕತೆ ವೇಳೆ ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು ಸಂಬಂಧಿಸಿದವರ ಸಂಯಮ ಮತ್ತು ಹೊಣೆಗಾರಿಕೆಯನ್ನು ತೋರುವಂತೆ ಒತ್ತಾಯಿಸಿದ ಉಭಯ ನಾಯಕರು ಬಿಗುಪರಿಸ್ಥಿತಿ ನಿವಾರಣೆಗೆ ಜೊತೆಗೂಡಿ ಪ್ರಯತ್ನಿಸಲು ಸಮೃತಿಸಿದ್ದಾರೆ

ಪ್ರಸ್ತುತ ವರ್ಷದಲ್ಲಿ ಉಭಯ ದೇಶಗಳಲ್ಲಿ ಸಚಿವರ ಭೇಟಿಯನ್ನು ಮತ್ತಷ್ಲ ಹೆಚ್ಚಿಸಲು ಸಹ ಉಭಯ ನಾಯಕರು ಆಸಕ್ತ ವ್ಯಕ್ತ ಪಡಿಸಿದರು ಮಿಲಿಟರಿ ಮತ್ತು ನಾಗರಿಕ ಪರಮಾಣು ಕ್ಷೇತ್ರಗಳಲ್ಲಿ ಸಹಭಾಗಿತ್ಲವನ್ನು ಬಲಪಡಿಸಲು ಹಾಗೂ ಇಂಡೋ ಫೆಸಿಫಿಕ್ ವಲಯದಲ್ಲಿ ಕಾರ್ಯಚರಣೆ ಸಹಕಾರ ವರ್ಧನೆಗೆ ಸಹ ಇಬ್ಲರೂ ನಾಯಕರು ಆಸಕ್ತಿ ತೋರಿದರು ನಂಬಿಕೆ ಮತ್ತು ಪ್ರಾಮಾಣಿಕತೆ ಮನೋಭಾವನೆಯ ತಮ್ನ ಬಾಂದವ್ಲದಲ್ಲಿ ಕಾಶ್ನೀರದಲ್ಲಿನ ಪರಿಸ್ಥಿತಿ ಕುರಿತು ಪ್ರಧಾನಮಂತ್ರಿ ಮತ್ತು ಫ್ರಾನ್ಸ್ ಅಧ್ವಕ್ಷರು ಚರ್ಚಿಸಿದರು ಹವಾಮಾನ ಬದಲಾವಣೆ ಹಾಗೂ ಜೀವವೈನಿಧ್ವತೆಗೆ ಸಂಬಂದಿಸಿದಂತೆ ಈ ವರ್ಷದಲ್ಲಿ ಉಂಟಾಗಬಹುದಾದ ನಿರ್ಣಾಯಕ ಘಟನೆಗಳ ಹಿನ್ನೆಲೆಯಲ್ಲಿ ತಾವುಗಳು ಅತ್ಯಂತ ನಿಕಟ ಸಂಪರ್ಕದಲ್ಲಿರಬೇಕಾದ ಮಹತ್ವದ ಬಗ್ಗೆ ಉಭಯ ನಾಯಕರು ಸಮ್ನತಿ ಸೂಚಿಸಿದರು

ರಸ್ತೆ ಸುರಕ್ಷತೆ ಬಗ್ಗೆ ಜನರಲ್ಲಿ ಅರಿವು ಮೂಢಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ

ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಮಾತನಾಡಿ ದೇಶದಲ್ಲಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಲನಲ್ಲಿ ಗುಣಮಟ್ಲದ ರಸ್ತೆ ನಿರ್ಮಾಣಕ್ಕೆ ಒತ್ತು ನೀಡುವ ಅಗತ್ಯವಿದೆ ಎಂದು ಹೇಳಿದ್ದಾರೆ

ಪಕ್ಷದ ರಾಷ್ಷೀಯ ಅಧ್ಯಕ್ಷರೊಂದಿಗೆ ಚರ್ಚೆ ನಡೆಸಿದ ಬಳಿಕ ರಾಜ್ಯ ಸಚಿವ ಸಂಪುಟ ವಿಸ್ತರಿಸಲಾಗುವುದು ಎಂದು ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ರಾಯಚೂರಿನಲ್ಲಿಂದು ಸುಧ್ಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷದ ಟಿಕೆಟ್ ಮೇಲೆ ಉಪ ಚುನಾವಣೆಯಲ್ಲಿ ಗೆದ್ದ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಲಾಗುವುದು ಈ ಸಂಬಂಧ ನಾಳೆ ದೆಹಲಿಗೆ ತೆರಳುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ

ಕಳೆದ ರಾತ್ರಿಯಿಂದ ಕಾರ್ಗಿಲ್ ಜಿಲ್ಲೆ ಲೇ ಜೆಲ್ಲೆಯ ಕೆಳಭಾಗ ಮತ್ತು ಲಡಾಕ್ನ ಪಲವು ಭಾಗಗಳಲ್ಲಿ ಭಾರಿ ಪ್ರಮಾಣದ ಹಿಮ ಸುರಿಯುತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಮ ಸುರಿಯುತ್ತಿರುವುದರಿಂದ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ರಸ್ತೆಯಲ್ಲಿ ವಾಹಗಳು ಸಾಲುಗಟ್ಟಿ ನಿಂತಿವೆ ಕಾಶ್ನೀರ ತ್ರೀನಗರದಲ್ಲೂ ಭಾರಿ ಶ್ರಮಾಣದಲ್ಲಿ ಹಿಮಪಾತವಾಗುತ್ತಿದೆ ಉತ್ತರತಖಂಡ್ನಲ್ಲಿ ತೀತಗಾಳಿ ಹಾಗೂ ಹಿಮಪಾತವಾಗಿದ್ದು ಕೆಲಭಾಗಗಳಲ್ಲಿ ಮಳೆಯಾಗುತ್ತಿದೆ ಒಮನ್ ರಾಜ ಸಲ್ತಾನ್ ಖಾಬೂಸ್ ಬಿನ್ ಸೈದ್ ಅಲ್ ಸೈದ್ ಶ್ರದ್ದಾಂಜಲಿ ಸಭೆಯಲ್ಲಿ ಕೇಂದ್ರ ಅಲ್ಪ ಸಂಖ್ಯಾತ ವ್ವವಹಾರಗಳ ಸಚಿವ ಮುಖ್ಗಾರ್ ಅಬ್ಲಾಸ್ ನಖ್ನಿ ನೇತೃತ್ವದ ನಿಯೋಗ ಪಾಲ್ಗೊಳ್ಲಲಿದೆ ಇದೇ ವೇಳೆ ನಖ್ಯ ಶ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶ ಹೊತ್ತು ತೆರಳದ್ದು ಸುಲ್ತಾನ್ ಸ್ಟೆಯಿದ್ ಹೈತಾಮ್ ಬಿನ್ ತಾರೀಖ್ ಬಿನ್ ತ್ನೆಮೂರ್ ಆಲ್ ಸ್ನೆದ್ ಅವರಿಗೆ ತಲುಪಿಸಲಿದ್ದಾರೆ ಕೇಂದ್ರ ಸರ್ಕಾರ ದೇಶಾದ್ಯಂತ ರಾಷ್ವಧ್ವಜವನ್ನು ಅರ್ಧ ಮಟ್ಟಕ್ಕೆ ಹಾರಿಸುವ ಮೂಲಕ ಒಂದು ದಿನದ ಮಟ್ಟಿಗೆ ಶೋಕಾಚರಣೆ ಆಚರಿಸಿತು

ಯಾರು ನೊಂದಾಯಿಸಿಕೊಳ್ಳುವ ವಿಫಲರಾಗುತ್ತಾರೊ ಅವರ ವಿರುದ್ದ ವಿಮಾನ ಕಾಯ್ಸೆ ಮತ್ತು ಭಾರತೀಯ ಅಪರಾಧ ದಂಡ ಸಂಹಿತೆಯಡಿ ಪ್ರಕರಣ ದಾಖಲಿಸುವುದಾಗಿ ಸಚಿವಾಲಯ ತಿಳಿಸಿದೆ

ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಭಾರತೀಯ ವಾಯುಪಡೆ ಸ್ತಬ್ಬಚಿತ್ರವನ್ನು ಪ್ರದರ್ತಿಸಲಿದೆ ಈ ಬಾರಿ ಸ್ತಬ್ದ ಚಿತ್ರದಲ್ಲಿ ಅತ್ಯಾಧುನಿಕ ಲಘು ಹೆಲಿಕಾಪ್ಲರ್ ಸುಬೋಯ್ ಜೊತೆಗೆ ಅಪಾಜೆ ಹೆಲಿಕಾಪ್ಲರ್ ಮತ್ತು ಇತ್ತೀಚೆಗೆ ಹೊಸದಾಗಿ ಸೇರ್ಪಡೆ ಮಾಡಲಾದ ಚಿನೂಕ್ ಕೂಡ ಪ್ರದರ್ಶಿಸಲು ಮುಂದಾಗಿದೆ ಭಾರತೀಯ ವಾಯುಪಡೆಯ ಸ್ತಬ್ದಚಿತ್ರದಲ್ಲಿ ರಫೇಲ್ ಯುದ್ದ ವಿಮಾನದ ಪ್ರತಿಕೃತಿಯೂ ಇರಲಿದೆ

ಸಂಸತ್ ಹಾಗೂ ಪುಲ್ಹಾಮಾ ದಾಳಿಗಳಲ್ಲಿ ಭಯೋತ್ವಾದಕರ ಸಾಗಣೆ ವಿಷಯದಲ್ಲಿ ಬಂಧಿತರತಗಿರುವ ಜಮ್ನು ಕಾತ್ನೀರದ ಹಿರಿಯ ಪೊಲೀಸ್ ಅಧಿಕಾರಿ ದೇವಿಂದರ್ ಸಿಂಗ್ ಪಾತ್ರದ ಬಗ್ಗೆ ಕಾಂಗ್ರೆಸ್ ಇಂದು ಸಂದೇಹಗಳನ್ನು ಎತ್ತಿದೆ ದೇವಿಂದರ್ ಸಿಂಗ್ ಭಾರೀ ಪಿತೂರಿಯ ಒಂದು ಸಣ್ಣ ಪಾತ್ರದವರೇ ಎಂದು ಮುಖ್ಣ ವಕ್ನಾರ ರಣದೀಪ್ ಸಿಂಗ್ ಪ್ರತ್ಯಿಸಿದ್ದಾರೆ ಜಮ್ನು ಕಾಶ್ನೀರದ ಕುಲಗಾಂ ಜಿಲ್ಲೆಯ ಮಿರ್ ಬಜಾರ್ ಬಳಿ ಶನಿವಾರ ನಡೆಸಲಾದ ಕ್ಷಿಪ್ರ ಕಾರ್ಯಚರಣೆಯಲ್ಲಿ ಹಿಜ್ಬುಲ್ ಮುಜಾಹಿದ್ನೀನ್ ಭಯೋತ್ವಾದಕರೊಂದಿಗೆ ಡಿಎಸ್ಪಿ ದೇವಿಂದರ್ ಸಿಂಗ್ನ್ನು ಪೊಲೀಸರು ಬಂಧಿಸಿದ್ದಾರೆ ಉತ್ತರ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಪಂಜಾಬ್ ಪರಿಯಾಣ ಹಿಮಾಚಲ ಪ್ರದೇಶ ದೆಪಲಿ ಜಮ್ನು ಮತ್ತು ಚಂಢೀಗಡದಲ್ಲಿ ಇಂದು ಲೊಹರಿ ಉತ್ತವವನ್ನು ಆಚರಿಸಲಾಯಿತು ಚಳಿಗಾಲದಲ್ಲಿ ದೀರ್ಘಕಾಲದ ರಾತ್ರಿಗೆ ಕೊನೆ ಹಾಡುವ ಹಿನ್ನೆಲೆಯಲ್ಲಿ ಈ ಉತ್ಸವವನ್ನು ಆಚರಿಸಲಾಗುತ್ತಿದೆ

ಬಾಲಕರ ವಿಭಾಗದಲ್ಲಿ ಉತ್ತರಚಾಂಡನ ಅನೂಪ್ಕುಮಾರ್ ಮಾಹಿನ್ ಚಿನ್ನದ ಪದಕ ಗೆದ್ದಿದ್ದಾರೆ